ದೇಶಪಾಂಡೆ ನೇತೃತ್ವದ ರಾಜ್ಯದ ನಿಯೋಗ ನವದೆಹಲಿಯಲ್ಲಿಂದು ಕೇಂದ್ರ ಗೃಪ ಸಚಿವ ರಾಜನಾಥ್ ಸಿಂಗ್ ಅವರಿಗೆ ಮನವಿ ಸಲ್ಲಿಸಿತು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

ನಂತರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಸಚಿವ ಆರ್

ಪರಿಶಿಷ್ಟ ಜಾತಿ ಪಂಗಡದ ನಿರುದ್ಯೋಗಿ ಯುವಜನರಿಗೆ ಉದ್ಯೋಗ ಕಲ್ಪಿಸುವ ಬಹು ಮಹತ್ವಾಕಾಂಕ್ಷಿ ಕಾರ್ಯಕ್ರಮ ಇದಾಗಿದೆ ಎಂದು ಸಚಿವರು ತಿಳಿಸಿದರು

ಅಂಬೇಡ್ಕರ್ ಅಭಿವೃದ್ಧಿ ನಿಗಮ ಆದಿ ಜಾಂಬವ ಅಭಿವೃದ್ಧಿ ನಿಗಮ ಕರ್ನಾಟಕ ತಾಂಡಾ ಅಭಿವೃದ್ಧಿ ನಿಗಮ ರಾಜ್ಯ ಸಭಾಯಿ ಕರ್ಮಚಾರಿಗಳ ಅಭಿವೃದ್ಧಿ ನಿಗಮ ಮತ್ತು ಕರ್ನಾಟಕ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮಗಳು ಸಮೃದ್ಧಿ ಯೋಜನೆಯನ್ನು ಜಾರಿಗೊಳಿಸಲಿವೆ ಎಂದು ಸಚಿವರು ತಿಳಿಸಿದರು

ದೇಶದಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಹೊರತುಪಡಿಸಿ ತೃತೀಯ ರಂಗ ರಚನೆ ಅಸಾಧ್ಯ ಎಂದು ಜೆಡಿಎಸ್ ವರಿಷ್ಠ ಮಾಜಿ ಪ್ರಧಾನಿ ಎಚ್

ದೇವೇಗೌಡ ಹೇಳಿದ್ದಾರೆ

ಕರ್ನಾಟಕದಲ್ಲಿ ಈಗ ಜೆಡಿಎಸ್ ಮತ್ತು ಕಾಂಗ್ರೆಸ್ ಒಂದಾಗಿ ಉಪಚುನಾವಣೆಯನ್ನು ಯಾವುದೇ ಹೊಂದಾಣಿಕ ಸಮಸ್ತೆ ಇಲ್ಲದೇ ಎದುರಿಸುತ್ತಿವೆ ಎಂದು ದೇವೇಗೌಡ ತಿಳಿಸಿದರು

ಅದರಂತೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಈ ಕಾರ್ಯಕ್ರಮ ಪಮ್ಮಿಕೊಳ್ಳಲಾಗಿದೆ ಎಂದು ಕೇಂದ್ರ ಸಚಿವ ಡಿ

ಸದಾನಂದಗೌಡ ಹೇಳಿದ್ದಾರೆ ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಟಿಯಲ್ಲಿ ಮಾತನಾಡಿ ಬೆಂಗಳೂರಿನ ಮೂರು ಲೋಕಸಭಾ ಕ್ಷೇತ್ರಗಳ ವ್ನಾಪ್ತಿಯಲ್ಲಿ ಸಹ ನಾಳೆ ಏಕತಾ ಓಟ ಏರ್ಪಾಡಾಗಿದ್ದು ಆ ಮೂಲಕ ಪಟೇಲ್ ಅವರ ಕೊಡುಗೆಯ ಬಗ್ಗೆ ಯುವ ಸಮೂಹಕ್ಕೆ ಅರಿವು ಮೂಡಿಸಲಾಗುವುದು ಎಂದು ಹೇಳಿದರು

ಫನತ್ಯಾಜ್ಯ ನಿರ್ವಹಣೆ ಕಾನೂನುಗಳ ಅನುಷ್ಠಾನದ ಬಗ್ಗೆ ಸಭೆಯಲ್ಲಿ ಪರಾಮರ್ತಿಸಲಾಯಿತು ಅಲ್ಲದೇ ದೇಶದೆಲ್ಲೆಡೆ ಈ ನಿಟ್ಟನಲ್ಲಿ ನವೀನ ಹಾಗೂ ಅತ್ಯುತ್ತಮ ವಿಧಾನಗಳನ್ನು ಅಳವಡಿಸುವ ಬಗ್ಗೆ ಸಭೆಯಲ್ಲಿ ಸಮಾಲೋಚಿಸಲಾಯಿತು ರಾಷ್ಷೀಯ ಪಸಿರು ನ್ಯಾಯಮಂಡಳಿಯ ನಿರ್ದೇಶನದಂತೆ ಘನತ್ಯಾಜ್ಯ ನಿರ್ವಹಣೆ ನಿಯಮಗಳ ಅನುಷ್ಠಾನದ ಉಸ್ತುವಾರಿಗೆ ನ್ಯಾಯಮೂರ್ತಿ ಪಿ ಜ್ಯೋತಿಮಣಿ ಅಧ್ಯಕ್ಷತೆಯಲ್ಲಿ ದಕ್ಷಿಣ ಪ್ರಾದೇಶಿಕ ನಿಗಾ ಸಮಿತಿ ರಚಿಸಲಾಗಿದೆ

ರೇಷ್ಮ ಉತ್ಪಾದನಾ ಪ್ರಕ್ರಿಯೆ ಸಂದರ್ಭದಲ್ಲಿ ನಡೆಯುವ ಪಲವಾರು ಉಪ ಉತ್ಪನ್ನಗಳ ಬಗ್ಗೆ ಕಾರ್ಯಾಗಾರದಲ್ಲಿ ಚರ್ಚಿಸಲಾಯಿತು ಪಾಗೂ ಈ ಉತ್ತನ್ನಗಳ ಬಳಕೆಯಿಂದ ರೈತರ ಮತ್ತು ನೂಲು ತೆಗೆಯುವವರ ವರಮಾನ ವ್ಯಧಿಯಾಗುವುದಷ್ಟೇ ಅಲ್ಲದೆ ಉತ್ಪನ್ನ ವೈವಿಧ್ಯತೆ ಹಾಗೂ ಉದ್ಯೋಗ ಸೃಷ್ಟಿಗೂ ಇದು ಹೊಸ ಅವಕಾಶಗಳನ್ನು ಸ್ಕಷ್ಟಿಸುವುದು ಎಂದು ಕಾರ್ಯಾಗಾರದಲ್ಲಿ ತಿಳಿಸಲಾಯಿತು

ನಿಲಯದ ಉಪ ನಿರ್ದೇಶಕ ಎಚ್

ಪಿಂಚಣಿ ಪರಿಷ್ಠರಣೆ ವೇತನ ಹೆಚ್ಚಳ ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಒಸಿ ದಾವಣಗೆರೆಯಲ್ಲಿಂದು ಬಿಎಸ್ಎನ್ಎಲ್ ನೌಕರರು ಧರಣಿ ನಡೆಸಿದರು